ಎಲ್ಲಾ ಕ್ಷೇತ್ರಗಳಲ್ಲೂ ಬಿಗಿಭದ್ರತೆ ಒದಗಿಸಲಾಗಿದೆ

ಬೆರ್ಹಾಂಪುರ್ ನಿಂದ ಸ್ವರ್ಧಿಸಿರುವ ಮಾಜಿ ಕೇಂದ್ರ ಸಚಿವ ಹಾಗೂ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅಸ್ಸನ್ಸೋಲ್ನಿಂದ ಸ್ಪರ್ಧಿಸಿರುವ ಸಚಿವರಾದ ಬಾಬುಲ್ ಸುಪ್ರಿಯೋ ಬರ್ಧಾಮನ್ ದುರ್ಗಾಪುರ್ನಿಂದ ಸ್ವರ್ಧಿಸಿರುವ ಕೇಂದ್ರ ಸಚಿವ ಎಸ್

ಅಪ್ಲವಾಲಿಯಾ ಅವರ ಭವಿಷ್ಠ ಈ ಪಂತದಲ್ಲಿ ನಿರ್ಧಾರವಾಗಲಿದೆ

ಬಿಹಾರದ ದರ್ಬಾಂಗ ಉಜ್ಜಿಯಾರ್ಪುರ್ ಸಮಸ್ತಿಪುರ ಬೇಗುಸರಾಯ್ ಮತ್ತು ಮುಂಗೇರ್ ಕ್ಷೇತ್ರಗಳಿಗೂ ಮತದಾನ ನಡೆಯಲಿದೆ ಉಜ್ಜಯಾರ್ಮರ್ನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ನಿತ್ಯಾನಂದ ರಾಯ್ ಮತ್ತು ರಾಷ್ಟೀಯ ಲೋಕಸಮತ ಪಾರ್ಟಿಯ ಮುಖ್ಯಸ್ಥ ಉಪೇಂದ್ರ ಕುಶ್ವಾಪ ಅವರ ನಡುವೆ ನೇರ ಪಣಾಪಣಿ ನಡೆಯಲಿದೆ ಬೇಗು ಸರಾಯ್ ಕ್ಷೇತ್ರದಲ್ಲಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಆರ್ಜೆಡಿಯ ತನ್ವೀರ್ ಪಸನ್ ಸಿಪಿಐನ ಕನ್ನಯ್ಕ ಕುಮಾರ್ ನಡುವೆ ತ್ರಿಕೋಣ ಸ್ಪರ್ಧೆ ನಡೆಯಲಿದೆ ದರ್ಬಾಂಗ್ ಕ್ಷೇತ್ರದಲ್ಲಿ ಆರ್ಜೆಡಿಯ ಅಬ್ದುಲ್ ಬಾರಿ ಸಿದ್ದಿಕಿ ಮತ್ತು ಬಿಜೆಪಿಯ ಗೋಪಾಲ್ ಜಿ ಠಾಕೂರ್ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ

ಉತ್ತರ ಪ್ರದೇಶದಲ್ಲಿ ಬಿಗಿ ಭದ್ರತೆ ನಡುವೆ ಇಂದು ವಿದ್ಯುನ್ಮಾನ ಮತ ಯಂತ್ರಗಳು ಹಾಗೂ ಚುನಾವಣಾ ಸಂಬಂಧಿತ ಸಲಕರಣೆಗಳನ್ನು ಮತಗಟ್ಟೆಗಳಿಗೆ ಕಳುಹಿಸಲಾಗುತ್ತಿದೆ ಶಹಜಾನ್ಮರ ಬೇರಿ ಪರ್ದೋಯಿ ಮಿತ್ರಿಕ್ ಉನ್ನಾವೋ ಫಾರೂಖಬಾದ್ ಇತಾವಾ ಕನ್ನೊಜ್ ಖಾನ್ಪುರ ಅಕ್ಟರ್ಪುರ ಜಲೌನ್ ಝಾನ್ಸಿ ಮತ್ತು ಹಮೀದ್ಪುರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷ ರಾಮ್ ಶಂಕರ್ ಕಠಾರಿಯ ಉತ್ತರ ಪ್ರದೇಶ ಸರ್ಕಾರದ ಸಚಿವ ಸತ್ಯದೇವ್ ಪಚೌರಿ ಬಿಜೆಪಿಯ ಸಾಕ್ಷಿ ಮಹಾರಾಜ್ ಕೇಂದ್ರದ ಮಾಜಿ ಸಚಿವರಾದ ಸಲ್ಮಾನ್ ಕುರ್ತಿದ್ ಶ್ರೀಪ್ರಕಾಶ್ ಜೈಸ್ವಾಲ್ ಕಣದಲ್ಲಿರುವ ಫಟಾನುಘಟಿ ನಾಯಕರಾಗಿದ್ದಾರೆ

ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ಅವರು ಚಂಡ್ವಾರ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ

ದ್ವೀಪ ರಾಷ್ಟದಲ್ಲಿ ಸಕ್ರಿಯವಾಗಿರುವ ಭಯೋತ್ಪಾದಕ ಗುಂಪುಗಳ ಬಗ್ಗೆ ಭದ್ರತಾ ಪಡೆಗಳು ಹೆಚ್ಚಿನ ಮಾಹಿತಿ ಸಂಗ್ರಹಿಸುತ್ತಿವೆ ಎಂದು ಅವರು ತಿಳಿಸಿದ್ದಾರೆ ಕೊಲಂಬೋದಲ್ಲಿ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಪ್ರತಿದಿನ ಹೊಸ ಸಾಕ್ಷ್ಮಗಳು ದೊರೆಯುತ್ತಿದ್ದು ಭಯೋತ್ಪಾದಕ ಗುಂಪುಗಳ ವಿದೇಶೀ ಸಂಪರ್ಕದ ಕುರಿತು ಸರ್ಕಾರಕ್ಕೆ ವಿದೇಶೀ ತನಿಖಾ ಸಂಸ್ಥೆಗಳು ನೆರವು ಒದಗಿಸುತ್ತಿವೆ ಎಂದರು ದಾಳಿ ಪೂರ್ವದಲ್ಲಿ ಮಾಹಿತಿ ಲಭಿಸಿತ್ತಾದರೂ ಅದರ ಆಧಾರದಲ್ಲಿ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ

ದಾಳಿಯ ಹಿನ್ನೆಲೆಯಲ್ಲಿ ದೇಶದ ಪ್ರವಾಸೋದ್ಯಮದ ಮೇಲೆ ದುಪ್ಪರಿಣಾಮ ಬೀರಿದೆ ಆದರೂ ಆಗಸ್ಟ್ ನಂತರ ಪ್ರವಾಸಿಗರು ದೇಶಕ್ಕೆ ಆಗಮಿಸುವ ನಿರೀಕ್ಷೆಯಿದೆ ಎಂದು ವಿಶ್ವಾಸ ವ್ಲಕ್ತಪಡಿಸಿದರು

ಇಂದು ಮಧ್ಯಾಷ್ನದ ಹೊತ್ತಿಗೆ ಈ ಚಂಡಮಾರುತ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆಯಿದೆ ನಾಳೆಯ ವೇಳೆಗೆ ಮತ್ತಷ್ಟು ಭೀಕರ ಸ್ವರೂಪಕ್ಕೆ ತಿರುಗುವ ಎಲ್ಲಾ ಮುನ್ಲೂಚನೆ ಇದ್ದು

ಕೇರಳದ ಹಲವು ಪ್ರದೇಶಗಳಲ್ಲಿ ನಾಳೆ ಮತ್ತು ನಾಡಿದ್ದು ಹಗುರದಿಂದ ಸಾಧಾರಣ ಮಳೆಯಾಗಲಿದ್ದು

ತಮಿಳುನಾಡಿನ ಉತ್ತರ ಕರಾವಳಿ ಹಾಗೂ ಆಂಧ್ರಪ್ರದೇಶದ ಕರಾವಳಿಯ ಕೆಲವು ಭಾಗಗಳಲ್ಲಿ ಬರುವ ಮಂಗಳವಾರ ಮತ್ತು ಬುಧವಾರ ಹಗುರದಿಂದ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹೇಳಲಾಗಿದೆ

ಇಂದು ಶುಭ್ರ ಆಕಾಶ ಗೋಚರಿಸಲಿದ್ದು

ಒಡಿಶಾದಲ್ಲಿ ಸೂರ್ಯನ ಪ್ರಖರತೆ ಅಧಿಕಗೊಂಡಿದ್ದು

ರಾಜ್ಯದ ನದಿ ಮತ್ತು ಕೆರೆಕಟ್ಸೆಗಳಲ್ಲಿ ನೀರು ಬತ್ತಿ ಹೋಗಿದೆ ಎಲ್ಲ ತಾಲೆಗಳಿಗೆ ಜೂನ್ ವರೆಗೆ ರಜೆ ಘೋಷಿಸಲಾಗಿದೆ ಮುಂದಿನ ಕೆಲವು ದಿನಗಳ ವರೆಗೆ ಇದೆ ಪರಿಸ್ಥಿತಿ ಮುಂದುವರಿಯಲಿದೆ ಎಂದು ಸ್ನಳೀಯ ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ತೆಲಂಗಾಣದ ಉತ್ತರ ಭಾಗಗಳಲ್ಲೂ ಬಿಸಿಲಿನ ಝಳ ಹೆಚ್ಚಾಗಿದ್ದು ಇನ್ನೂ ಕೆಲವು ದಿನಗಳವರೆಗೆ ಇದು ಮುಂದುವರಿಯಲಿದೆ ಎಂದು ಮುನ್ವೂಚನೆ ನೀಡಲಾಗಿದೆ